ಕೃಷಿ ಇಲಾಖೆಯಲ್ಲಿ ಖಾಲಿಯರುವ ಹುದ್ದೆಗಳ ಭರ್ತಿಗೆ ಶೀಘ್ರ ತ್ರಮ ಸಚಿವ ಬಿ

ಮಹಿಳಾ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಬದ್ಧ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಶಿವರಾತ್ರಿ ಪ್ಟುದ ಹಿನ್ನೆಲೆಯಲ್ಲಿ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ ಬೆಳಗ್ಗೆ ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಕ್ನೋತ್ತರವನ್ನು ಕೈಗೆಕ್ತಿಕೊಂಡರು ಬಳಿಕ ದಿನದ ಕಲಾಪವನ್ನು ಅರ್ಧಕ್ಕ ಮೊಟಕುಗೊಳಿಸಿ ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು ಇದಕ್ಕೂ ಮುನ್ನಾ ಮೀಸಲಾತಿ ಪಂಚಿಕ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಗೃಪ ಸಚಿವ ಬಸವರಾಜ್ ಜೊಮ್ಮಾಯಿ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರ ಕೂಲಂಕಷವಾಗಿ ಅಧ್ಯಯನ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ಪೇಳದರು ಭೋಜನ ವಿರಾಮದ ನಂತರ ವಿಧಾನ ಪರಿಷತ್ತಿನ ಸಂಖ್ಯಾ ಬಲ ಕೊರತೆ ಕಾರಣ ಸಭಾಪತಿ ಬಸವರಾಜ್ ಹೊರಟ್ಟಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು ಶೀಘ್ರದಲ್ಲೇ ರಾಜ್ಯದ ಐದು ಕಡೆ ಪೂದೇಶಿಕ ಸಾರಿಗೆ ಕಚೇರಿಗಳನ್ನು ತೆರೆಯಲಾಗುವುದು ಎಂದು ಸಾರಿಗೆ ಸಚಿವರು ಆಗಿರುವ ಉಪ ಮುಖ್ಯಮಂತ್ರಿ ಸಾರಿಗೆ ಸಚಿವ ಲಕ್ಷ್ಮಣ ಸವರಿ ವಿಧಾನಸಭೆಯಲ್ಲಿಂದು ತಿಳಿಸಿದರು ಪ್ರಕ್ಯೋತ್ತರ ವೇಳೆಯಲ್ಲಿ ಸಚಿವರು ಕುಂದಾಪುರ ಸಿಂಧನೂರು ಅಥವಾ ಲಿಂಗಸಗೂರು ಇಂಡಿ ಅಥವಾ ಸಿಂಧಗಿ ಮುದ್ದೇಜಿಪಾಳ ಹೊನ್ನಾಳ ಪಟ್ಟಣದಲ್ಲಿ ಪ್ರಾದೇಶಿಕ ಸಾರಿಗೆ ಕಜೇರಿಗಳನ್ನು ತೆರೆಯಲು ತೀರ್ಮಾನಿಸಲಾಗಿದೆ ಎಂದರು

ಐದೂ ಕಡೆ ಕಚೇರಿ ತೆರೆಯಲು ಸೂತ್ತ ಎಂದು ಅಧಿಕಾರಿಗಳು ಸಮ್ಮಿತಿ ನೀಡಿದ್ದಾರೆ ಎಂದು ಲಕ್ಷ್ಮಣ್ ಸವದಿ ಸದನಕ್ಕೆ ತೀಸಿದರು ಕುಡುಜಿ ಬಾಗಲಕೋಟೆ ರೈಲ್ವೆ ಯೋಜನೆಯನ್ನು ತ್ವರಿತಗತಿಯಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವ ಆನಂದ್ ಸಿಂಗ್ ಪರವಾಗಿ ಸುರೇಶ್ ಕುಮಾರ್ ವಿಧಾನಸಭೆಯಲ್ಲಿಂದು ಪೇಳಿದರು ಪ್ರಕೋತ್ತರ ವೇಳೆಯಲ್ಲಿ ಅವರು ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ದು ಬಾಕಿ ಇರುವ ಪಣವನ್ನು ಬಿಡುಗಡೆ ಮಾಡುವುದಾಗಿ ಆಶ್ವಾಸನ ನೀಡಿದರು ಪ್ರಕ್ತಕ ವರ್ಷವೇ ರಾಯಜೂರು ಜಿಲ್ಲ ಯರಮರಸ್ನಲ್ಲಿ ವಿಮಾನ ನಿಲ್ಲಾಣ ಪ್ರಾರಂಭ ಮಾಡಲಾಗುವುದು

ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಮದ್ದೆಗಳನ್ನು ಮುಖ್ಯಮಂತ್ರಿ ಐ ಎಸ್ ಯಡಿಯೂರಪ್ಪ ಪಾಗೂ ಪಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀರ್ಘ ಭರ್ತಿ ಮಾಡಲಾಗುವುದು ಎಂದು ಕೃಷಿ ಸಚಿವ ಬಿ ಸಿ ಪಾಟೀಲ್ ಎಧಾನ ಸಭೆಯಲ್ಲಿಂದು ತಿಳಿಸಿದ್ದಾರೆ

ಖಾಲಿ ಇರುವ ಹುದ್ದೆಗಳನ್ನು ಕೆಪಿಎಸ್ಸಿ ಮೂಲಕ ಭರ್ತಿ ಮಾಡಲು ತೀರ್ಮಾನಿಸಲಾಗಿದೆ ಈ ಸಂಬಂಧ ಹಾಗೂ ಪಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಅನುಮತಿ ದೊರಕಿದ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಐ ಸಿ ಪಾಟೀಲ್ ಮಾಹಿತಿ ನೀಡಿದರು ಬೆಂಗಳೂರಿನಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿ

ಬಳಿಕ ಮಾತನಾಡಿದ ಅವರು ಅಂತರಾಷ್ಟೀಯ ಮಹಿಳಾ ದಿನದಂದು ಮಂಡಿಸಲಾದ ಈ ಬಾರಿಯ ಬಜೆಟ್ ನಲ್ಲಿ ಎಲ್ಲ ಇಲಾಖೆಗಳಿಗಿಂತ ಹೆಚ್ಚಿನ ಅನುದಾನವನ್ನು ಮಹಿಳೆಯರ ಏಳ್ಗಾಗಿ ಘೋಷಿಸಲಾಗಿದೆ

ಮಹಿಳೆಯರು ರಾಷ್ಟ ನಿರ್ಮಾಣ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರಾ ಸಮಾಜದ ಏಳ್ಗೆ ಸಾದ್ದ ಎಂದರು

ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಹೋಬಳಿಯನ್ನು ಈ ಒಂದೆಯೇ ಹೋಷಣೆ ಮಾಡಿದಂತೆ ತಾಲೂಕು ಕೇಂದ್ರವನ್ನಾಗಿ ರಾಜ್ಯ ಸರ್ಕಾರ ಪ್ರಕಟಿಸಿದೆ

ನಾಳೆ ಮಹಾಶಿವರಾತ್ರಿ ಈ ಪ್ಪುದ ಅಂಗವಾಗಿ ರಾಜ್ಯದ ದೇವಾಲಯಗಳಲ್ಲಿ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗುತ್ತಿದೆ ಮಾರುಕಟ್ಟೆಯಲ್ಲಿ ಹೂವು ಪಣ್ಣು

ಪಟ್ಟದ ಪ್ರಯುಕ್ತ ದೇಗುಲದಲ್ಲಿ ವಿಶೇಷ ಪೂಜೆಗಳು ನೆರವೇರಲಿದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ತ್ರಮಗಳನ್ನು ಕೈಗೊಳ್ಳಲಾಗಿದೆ

ಕೋಎಡ್ ಭೀತಿ ಓನ್ನೆಲೆಯಲ್ಲಿ ಭಕ್ತಾಧಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ ವಿಧಿವಿಜ್ಞಾನ ಪ್ರಯೋಗಾಲಯದ ವಿವಿಧ ಘಟಕಗಳಲ್ಲಿ ಕಾರ್ಯನಿರ್ವಹಿಸಲು ಪ್ರಯೋಗಾಲಯ ಸೇವಕರು

ಜಿಲ್ಲಾಧಿಕಾರಿ ಕಭೇರಿ ಸಭಾಂಗಣದಲ್ಲಿ ನಡೆದ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪ ಯೋಜನೆಯ ಮಾಸಿಕ ದೌರ್ಜನ್ತ ನಿಯಂತ್ರಣ ಪಾಗೂ ಅಲೆಮಾರಿ ಕೋಶ ಪ್ರಗತಿ ಪರಿಪೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ ಫಲಾನುಭವಿಗಳ ಪಟ್ಟ ಸಿದ್ಧವಿರುವುದರಿಂದ ಅನುದಾನ ಬಳಸಬೇಕು ಅಡಚಣೆ ಇದ್ದಲ್ಲಿ ನೇರವಾಗಿ ತಮ್ಮ ಗಮನಕ್ಕೆ ತರಬೇಕು ಸಂಬಂಧಿಸಿದ ಇಲಾಖೆಯ ಒರಿಯ ಅಧಿಕಾರಿಗಳ ಜತೆ ಚರ್ಚೆಸಿ ಸಮಸ್ತೆ ಪರಿಪರಿಸಲಾಗುವುದು ಎಂದು ತಿಳಿಸಿದರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರೈಮರಿ ಚಾನೆಲ್ ಇಂದಿನಿಂದ ಯೂಟ್ಯೂಬ್ ವಾಹಿನಿಯಲ್ಲಿ ನೇರವಾಗಿ ಪ್ರಸಾರಗೊಳ್ಳುತ್ತಿದೆ

ದಕ್ಷಿಣ ಭಾರತದಲ್ಲಿ ಯುಟ್ಕೂಬ್ಲಲ್ಲಿ ಪ್ರಸಾರವಾಗುತ್ತಿರುವ ಆಕಾಶವಾಣಿಯ ಏಕೈಕ ಪ್ರೈಮರಿ ಜಾನೆಲ್ ಇದಾಗಿದೆ

ಗೀತಾ ಹೇಳಿದ್ದಾರೆ

ಮುನ್ಲೂಚನೆಯಂತೆ ಉತ್ತರ ಒಳನಾಡಿನಲ್ಲಿ ಒಣಪವೆ ದಕ್ಷಿಣ ಒಳನಾಡು ಕರಾವಳಿ ಗುಡುಗು ಸಹಿತ ಮಳೆ ನಿರೀಕ್ಷಿತ ಬೆಂಗಳೂರು ಪಾಗೂ ಸುತ್ತಮುತ್ತ ಶುಭ್ರ ಆಕಾಶ